ಆರ್ ಪಿ ಎಫ್ ಯೋಧರ ಮೇಲೆ ನಡೆಸಿದ ದಾಳಿಯಿಂದ ಭಾರತವನ್ನು ಎದೆಗುಂದಿಸಲು ಸಾಧ್ಯವಿಲ್ಲ ಈ ಕೃತ್ಯಕ್ಕೆ ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಎಚ್ವರಿಕೆ ನೀಡಿದ್ದಾರೆ ದೆಹಲಿಯಲ್ಲಿಂದು ಸೆಮಿ ಹೈಸ್ತೀಡ್ ರೈಲು ವಂದೇ ಭಾರತ್ ಎಕ್ಸ್ಪ್ರೆಸ್ ಸಂಚಾರಕ್ಕೆ ಪಸಿರು ನಿಶಾನೆ ತೋರಿದ ನಂತರ ಮಾತನಾಡಿದ ಅವರು ಸಿಆರ್ಪಿಎಫ್ ಯೋಧರ ಮೇಲೆ ದಾಳಿ ನಡೆಸಿದ ದುಷ್ಟತ್ತಕ್ಕೆ ಕಾರಣರಾದವರು ಭಾರೀ ದಂಡ ತೆರಬೇಕಾಗುತ್ತದೆ ರಕ್ಷಣಾ ಪಡೆಗಳಿಗೆ ಮೂರ್ಣ ಸ್ವಾತಂತ್ರ್ಯ ನೀಡಲಾಗಿದ್ದು ಈ ಭಯೋತ್ವಾದನಾ ಕೃತ್ಯಕ್ಕೆ ಕಾರಣರಾದವರನ್ನು ರಕ್ಷಣಾ ಪಡೆಗಳು ನಿಶ್ಚಿತವಾಗಿ ಶಿಕ್ಷಿಸಲಿವೆ ಎಂದು ಹೇಳಿದರು ಯೋಧರ ಮೇಲಿನ ದಾಳಿ ಅತ್ಯಂತ ಸೂಕ್ಷ್ಮ ಮತ್ತು ಭಾವನಾತ್ಮಕ ವಿಷಯವಾಗಿದ್ದು

ಈ ಭಯೋತ್ಪಾದನಾ ಕೃತ್ತವನ್ನು ಬಲವಾಗಿ ಖಂಡಿಸಿ ಭಾರತಕ್ಕೆ ಬೆಂಬಲ ಸೂಚಿಸಿರುವ ವಿಶ್ವ ಸಮುದಾಯದ ಎಲ್ಲ ರಾಷ್ಟಗಳಿಗೂ ಪ್ರಧಾನಮಂತ್ರಿ ಧನ್ಯವಾದ ಅರ್ಪಿಸಿದರು ಭದ್ರತಾಪಡೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗಿದೆ

ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಅಂತಾರಾಷ್ಟೀಯ ಸಮುದಾಯದಿಂದ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಪ್ರಕ್ತೇಕಿಸುವ ಪ್ರಕ್ರಿಯೆಯನ್ನು ಖಾತ್ರಿ ಪಡಿಸಿಕೊಳ್ಳುವ ಕುರಿತು ವಿದೇತಾಂಗ ಸಚಿವಾಲಯ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದರು ಸಭೆಯಲ್ಲಿ ಇಡೀ ಘಟನೆಯ ವಿವರಗಳನ್ನು ಪರಿಶೀಲಿಸಲಾಯಿತು ಈ ಹೀನ ಕೃತ್ಯಕ್ಷೆ ಕಾರಣಕರ್ತರಾದ ಹಾಗೂ ಭಯೋತ್ವಾದನೆಗೆ ಬೆಂಬಲ ನೀಡಿದವರು ಭಾರೀ ಬೆಲೆ ತೆರಬೇಕಾಗುತ್ತದೆ ಎಂದು ಸಚಿವ ಜೇಟ್ಲೆ ಹೇಳಿದರು ಕೇಂದ್ರ ಗೃಪ ಸಚಿವ ರಾಜನಾಥ್ ಸಿಂಗ್ ವರಿಸ್ಥಿತಿ ಪರಿಶೀಲನೆಗೆ ಶ್ರೀನಗರಕ್ಕೆ ತೆಂಳಿದ್ದು ಅವರು ಹಿಂದಿರುಗಿದ ನಂತರ ಸರ್ವ ಪಕ್ಷ ಸಭೆ ಕರೆಯಲಾಗುವುದು ಎಂದು ಅರುಣ್ ಜೇಟ್ಲಿ ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಭದ್ರತಾ ವಿಷಯದ ಮೇಲಿನ ಕೇಂದ್ರ ಸಂಮಟ ಸಭೆ ಮಲ್ವಾಮಾದಲ್ಲಿ ಉಗ್ರರ ದಾಳಿಯಲ್ಲಿ ದೇಶಕ್ಕಾಗಿ ಪ್ರಾಣಿ ತ್ಯಾಗ ಮಾಡಿದ ಸಿಆರ್ಪಿಎಫ್ ಯೋಧರ ಗೌರವಾರ್ಥ ಎರಡು ನಿಮಿಷ ಮೌನ ಆಚರಿಸಿತು

ಗುರು ಮನೆಗೆ ಅನೇಕ ಗಣ್ಣರು ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು

ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮಲ್ವಾಮಾ ಉಗ್ರರ ದಾಳಿಯಲ್ಲಿ ಮೃತಪಟ್ಟ ಸಿಆರ್ಪಿಎಫ್ ಯೋಧರ ಕುಟುಂಬಕ್ಕೆ ಸ್ವಾಂತನ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಮಂಡ್ಡ ಸಂಸದ ಎಲ್ ಆರ್ ಶಿವರಾಮೇಗೌಡ ಜಿಲ್ಲಾಧಿಕಾರಿ ಮಂಜುಶ್ರೀ ತಪಸೀಲ್ದಾರ್ ಗೀತಾ ಜಿಲ್ಲಾ ಪಂಚಾಯತ್ ಸದಸ್ದ ರಾಜೀವ್ ಮ್ವತನ ಮನೆಗೆ ಭೇಟಿ ನೀಡಿ ಯೋಧನ ತಂದೆ ತಾಯಿ ಮತ್ತು ಸಹೋದರರಿಗೆ ಸಾಂತ್ವನ ಹೇಳಿದರು

ತಮ್ಮಣ್ಣ ದೂರವಾಣಿ ಮೂಲಕ ಯೋಧನ ಕುಟುಂಬದ ಸದಸ್ಕರಿಗೆ ಸಂತಾಪ ವ್ಯಕ್ಲಪಡಿಸಿದ್ದಾರೆ ಯೋಧನ ಶವ ಸಂಸ್ಕಾರಕ್ಕೆ ಸ್ಥಳ ವ್ಯವಸ್ಥೆ ಕಲ್ಪಿಸುವುದಾಗಿ ಗ್ರಾಮಸ್ಥರಿಗೆ ತಹಸೀಲ್ದಾರ್ ಗೀತಾ ಭರವಸೆ ನೀಡಿದರು

ಜಮ್ಮು ಕಾಶ್ವೀರದಲ್ಲಿ ಭದ್ರತಾ ಪಡೆಗಳ ಮೇಲೆ ನಡೆದ ಅತ್ತಂತ ಅಮಾನವೀಯ ಘೋರ ಭಯೋತ್ವಾದಕ ದಾಳಿಯ ಹಿನ್ನೆಲೆಯಲ್ಲಿ ಅವರು ಈ ಮನವಿ ಮಾಡಿದ್ದಾರೆ ಪ್ರಧಾನಮಂತ್ರಿಯವರು ಈಗಾಗಲೇ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಎಂದು ದೇಶದ ಜನರಿಗೆ ವಾಗ್ದಾನ ನೀಡಿದ್ದಾರೆ ಎಂದು ಅಮಿತ್ ಷಾ ಹೇಳಿದರು

ಪುಲ್ಲಾಮಾ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಅಮಿತ್ ಷಾ ಅವರು ಇಂದಿನ ತಮ್ಮ ಎಲ್ಲ ರಾಜಕೀಯ ಕಾರ್ಯಕ್ರಮಗಳನ್ನು ರದ್ದು ಪಡಿಸಿದ್ದಾರೆ

ಗೆ ಎರಡು ರೂಪಾಯಿ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಮೂರೈಕೆ ಸಚಿವ ರಾಮವಿಲಾಸ್ ಪಾಸ್ವಾನ್ ತಿಳಿಸಿದ್ದಾರೆ ಕಾರ್ಖಾನೆಗಳು ಕನಿಷ್ಟ ಮಾರಾಟ ಬೆಲೆಗಿಂತ ಕಡಿಮೆ ದರಕ್ಕೆ ಸಕ್ಕರೆಯನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಸಗಟು ಮಾರಾಟಗಾರರಿಗಾಗಲೀ ಅಥವಾ ಸಗಟು ಖರೀದಿದಾರರಿಗಾಗಲೇ ಮಾರುವಂತಿಲ್ಲ ಎಂದು ಅವರು ಹೇಳಿದರು ಕಬ್ಬು ಬೆಳಗಾರರ ಬಾಕಿ ಪೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಕ್ಕರೆಯ ಕನಿಷ್ಠ ಮಾರಾಟ ದರದಲ್ಲಿ ಏರಿಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಈ ಕ್ರಮದಿಂದಾಗಿ ಪ್ರತಿ ಕೆ ಜಿ